ಜಮ್ನು ಮತ್ತು ಕಾಶ್ನೀರದ ಪಾಕಿಸ್ತಾನ ಆಕ್ರಮಿತ ಪ್ರದೇಶಗಳು ಹಾಗೂ ಗಿಲ್ಗಿಟ್ನ್ನು ಸಂಸದೀಯ ಕ್ಷೇತ್ರಗಳೆಂದು ಗುರುತಿಸಿ ಘೋಷಿಸುವಂತೆ ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂಕೋರ್ಟ್ನಲ್ಲಿ ತಿರಸ್ಕತ

ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ಎರಡನೇ ವರ್ಷಾಚರಣೆ ಸಂದರ್ಭದಲ್ಲಿ ಪ್ರಾಯೋಗಿಕ ಆಧಾರದಲ್ಲಿ ಸರ್ಕಾರದಿಂದ ಹೊಸ ರಿಟರ್ನ್ ವ್ಲವಸ್ಥೆ ಜಾರಿಗೆ ಚಿಂತನೆ

ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜೆಲ್ಲಾಧಿಕಾರಿ ಅಗ್ನಿಶ್ ಸಿಂಗ್ ರಾಣಾ ಹೇಳಿದ್ದಾರೆ

ಜಮ್ನು ಕಾಶ್ನೀರದ ಪಾಕಿಸ್ತಾನ ಆಕ್ರಮಿತ ಪ್ರದೇಶಗಳು ಮತ್ತು ಗಿಲ್ಗಿಟ್ನ್ನು ಸಂಸದೀಯ ಕ್ಷೇತ್ರಗಳೆಂದು ಗುರುತಿಸಿ ಘೋಷಿಸುವಂತೆ ಕೇಂದ್ರಕ್ಷೆ ನಿರ್ದೇತನ ನೀಡಬೇಕೆಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜೆಯನ್ನು ಸುಪ್ರೀಂಕೋರ್ಟ್ ಇಂದು ತಿರಸ್ತರಿಸಿದೆ

ಆದರೆ ಪಾಕಿಸ್ತಾನದ ಅಧೀನದಲ್ಲಿವೆ ಎಂದು ಅರ್ಜೆಯಲ್ಲಿ ತಿಳಿಸಿಲಾಗಿತ್ತು ವಿಧಾನಸಭಾ ಕ್ಷೇತ್ರಗಳ ಮಾದರಿಯಲ್ಲೇ ಈ ಪ್ರದೇಶಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೊತ್ತುಪಡಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಅರ್ಜಿಯಲ್ಲಿ ಕೋರಲಾಗಿದೆ

ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಭಾರತೀಯ ತೈಲ ನಿಗಮ ಇಂದಿನಿಂದ ಪರಿಷ್ಟ್ರತ ದರ ಅನ್ವಯವಾಗಲಿದೆ ಎಂದು ಹೇಳಿದೆ

ಡಿಜಿಟಲ್ ಇಂಡಿಯಾ ಕ್ರಮ ಜನತೆಯನ್ನು ಸಶಕ್ತರನ್ನಾಗಿಸಿದ್ದು ಭ್ರಷ್ಟಾಚಾರವನ್ನು ಗಣನೀಯವಾಗಿ ತಗ್ಗಿಸಿದೆ ಹಾಗೂ ಬಡವರಿಗೆ ಅನುಕೂಲ ಕಲ್ಪಿಸುವ ಸಾರ್ವಜನಿಕ ಸೇವಾ ವ್ಯವಸ್ಥೆ ಸುಧಾರಣೆಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಟ್ವೀಟ್ ಸಂದೇಶ ನೀಡಿ ತಂತ್ರಜ್ಞಾನದ ಶಕ್ತಿಯ ಸದ್ದಳಕೆ ಮಾಡಿಕೊಳ್ಳಲು ಹಾಗೂ ತಂತ್ರಜ್ಞಾನವನ್ನು ಸನಿಹಗೊಳಿಸಲು ನಾಲ್ಕು ವರ್ಷಗಳ ಹಿಂದೆ ಡಿಜೆಟಲ್ ಇಂಡಿಯಾ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ ಡಿಜೆಟಲ್ ಇಂಡಿಯಾ ಜನರಿಂದಾಗಿ ಶಕ್ತಿ ಪಡೆದ ಒಂದು ಜನಾದೋಲನವಾಗಿದೆ ಎಂದು ಅವರು ಹೇಳದ್ದಾರೆ ಡಿಜಿಟಲ್ ಇಂಡಿಯಾವನ್ನು ಬಲಿಷ್ಟಗೊಳಿಸುವಲ್ಲ ಅವಿರತ ಶ್ರಮಿಸುತ್ತಿರುವವರಿಗೆ ಪ್ರಧಾನಮಂತ್ರಿ ವಂದನೆಗಳನ್ನು ಸಲ್ಲಿಸಿದ್ದಾರೆ ನೀರು ಸಂಗ್ರಹ ಮತ್ತು ಸಂರಕ್ಷಣೆ ಕ್ರಮಗಳನ್ನು ಚುರುಕುಗೊಳಿಸುವ ನಿಟ್ಟನಲ್ಲಿ ಇಂದಿನಿಂದ ದೇಶಾದ್ಯಂತ ಜಲಕ್ಕಿ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ

ನವದೆಹಲಿಯಲ್ಲಿ ಜಲ ಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಈ ತಂಡಗಳು ಗುರುತಿಸಲಾದ ವಿಭಾಗ ಮತ್ತು ಜಿಲ್ಲೆಗಳಿಗೆ ಭೇಟಿ ನೀಡಿ ನೀರು ಸಂಗ್ರಹ ಮತ್ತು ಸಂರಕ್ಷಣ್ ಕ್ರಮಗಳನ್ನು ಅಳವಡಿಸುವ ನಿಟ್ಟನಲ್ಲಿ ಕೆಲಸ ಮಾಡಲಿದ್ದಾರೆ ನಿನ್ನೆ ಆಕಾಶವಾಣಿಯ ಮನದ ಮಾತಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೀರು ಸಂಗ್ರಹ ಮತ್ತು ಸಂರಕ್ಷಣೆ ಕುರಿತು ಜನಾಂದೋಲನ ಆರಂಭಿಸಿ ಜಲ ಸಂಕಷ್ಟಕ್ಕೊಳಗಾದ ದೇಶದ ಹಲವು ಭಾಗಗಳ ಸಮಸ್ತೆ ನಿವಾರಣೆಗೆ ಎಲ್ಲರೂ ಮುಂದಾಗಬೇಕೆಂದು ಕರೆ ನೀಡಿದರು ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಪ್ರಚಾರಾಂದೋಲನ ಆರಂಭಿಸುವ ಅವತ್ಶಕತೆಯಿದೆ ಅಲ್ಲದೆ ನೀರು ಉಳಿತಾಯದ ಬಗ್ಗೆಯೂ ಮಾರ್ಗ ಕಂಡುಕೊಳ್ಳುವಂತೆ ಪ್ರೋತ್ಪಾಹಿಸಬೇಕಿದೆ ಎಂದು ಪ್ರಧಾನಿ ಹೇಳಿದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ಎರಡನೇ ವರ್ಷಾಚರಣೆಯನ್ನು ಇಂದು ಆಚರಿಸಲಾಗುತ್ತಿದೆ

ಎರಡನೇ ವರ್ಷಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಣಕಾಸು ರಾಜ್ಯ ಸಚಿವ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವ ಅನುರಾಗ್ ಠಾಕೂರ್ ಇದರ ಅಧ್ಯಕ್ಷತೆ ವಹಿಸಲಿದ್ದಾರೆ ವರ್ಷಾಚರಣೆಯ ಪ್ರಯುಕ್ತ ಎಂಎಸ್ ಎಂಇಗೆ ಸಂಬಂಧಿಸಿದ ಜಿಎಸ್ಟ ಪುಸ್ತಕವನ್ನು ಬಿಡುಗಡೆ ಮಾಡುವುದಾಗಿ ಹಣಕಾಸು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಇದೇ ವೇಳೆ ಜಿಎಸ್ ಟಿಯ ಯಶಸ್ವಿ ಅನುಷ್ಲಾನಕ್ಕೆ ತ್ರಮಿಸಿದ ಕೆಲವು ಅಧಿಕಾರಿಗಳಿಗೆ ಜಿಎಸ್ ಟಿ ಮೆಚ್ಚುಗೆ ಪ್ರಮಾಣಪತ್ರ ನೀಡಿ ಸನ್ನಾನಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ ಭಾರತೀಯ ಆರ್ಥಿಕತೆಯಲ್ಲಿ ಜಿಎಸ್ ಟಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಇದು ಬಹು ಹಂತದ ಸಂಕೀರ್ಣ ಪರೋಕ್ಷ ತೆರಿಗೆ ರಚನೆಯನ್ನು ಸರಳ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಆಡಳಿತದೊಂದಿಗೆ ಬದಲಿಸಿದೆ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಹತ್ತೆ ಪ್ರಕರಣದಲ್ಲಿ ತಮ್ಮ ವಿರುದ್ದ ಹೊರಬಿದ್ದ ಆರೋಪಗಳನ್ನು ಪ್ರಶ್ನಿಸಿದ್ದ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ವರೊಬ್ಬರ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ತಿರಸ್ಕರಿಸಿದೆ ಹತ್ಯೆ ಹಾಗೂ ಭಯೋತ್ವಾದಕ ಚಟುವಟಕೆಗಳಿಗೆ ಸಂಬಂಧಿಸಿದಂತೆ ತಮ್ಮ ವಿರುದ್ದ ಸಲ್ಲಿಸಲಾಗಿದ್ದ ಆರೋಪ ಪಟ್ಟಯನ್ನು ಅಸೀಮ್ ಶರೀಫ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದನು ಈತನ ಮನವಿಯನ್ನು ನ್ಯಾಯಾಮೂರ್ತಿಗಳಾದ ಎ

ಕನ್ವಿಲ್ಕರ್ ಮತ್ತು ಅಜಯ್ ರಸ್ತೋಗಿ ಅವರಿದ್ದ ನ್ಯಾಯಾಪೀಠ ತಳ್ಳಹಾಕಿದೆ

ರಾಷ್ಷೀಯ ತನಿಖಾ ಸಂಸ್ಥೆ ಎನ್ಐಎ ಈ ಪ್ರಕರಣದ ತನಿಖೆ ನಡೆಸಿತ್ತು ಶರೀಫ್ ಅಲ್ಲದೆ ಇನ್ನೂ ಕೆಲವರ ವಿರುದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಪಟ್ಟ ಸಲ್ಲಿಸಲಾಗಿದೆ

ದಾಳಿಯಲ್ಲಿ ರಾಮ್ ಚಂದಾನಿ ಪಾತ್ರವೇನು ಎಂದು ಪೋಲಿಸರು ತನಿಖೆ ನಡೆಸುತ್ತಿದ್ದಾರೆ

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಪ್ರಸ್ತುತಪಡಿಸುವ ವಾರದ ನೇರ ಫೋನ್ ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಷೀಕ್ ನಲ್ಲಿ ಇಂದು ಡಿಜೆಟಲ್ ಆರ್ಥಿಕತೆ ಹಾಗೂ ಸ್ಯೆಬರ್ ಸುರಕ್ಷತೆ ಕುರಿತ ಚರ್ಚೆ ನಡೆಯಲಿದೆ ಈ ಕಾರ್ಯಕ್ರಮ ಎಫ್ ಎಂ

ಶೋತೃಗಳು ನಮ್ಮ ಸ್ವುಡಿಯೋದಲ್ಲಿರುವ ತಜ್ಞರಿಗೆ ಉಚಿತ ದೂರವಾಣಿ ಕರೆಯ ಮೂಲಕ ಪ್ರಶ್ನೆಗಳನ್ನು ಕೇಳ ಬಹುದು

ಹಣ ವರ್ಗಾವಣೆ ಮೇಲೆ ಯಾವುದೇ ರೀತಿಯ ಶುಲ್ತ ವಿಧಿಸದಿರಲು ಭಾರತೀಯ ರಿಸರ್ವ್ ಬ್ಯಾಂಕ್ ತೀರ್ಮಾನ ಕೈಗೊಂಡ ಬಳಿಕ ರಿಯಲ್ ಟೈಮ್ ಗ್ರಾಸ್ ಸೆಟೆಲ್ ಮೆಂಟ್ ಆರ್ ಟಜಿಎಸ್ ಮತ್ತು ನ್ಯಾಷನಲ್ ಎಲೆಕ್ವಾನಿಕ್ ಫಂಡ್ ಟ್ರಾನ್ಸಫರ್ ನೆಫ್ಟ್ ವ್ಕವಸ್ಥೆ ಮತ್ತಷ್ಟು ಸರಳಗೊಂಡಿದೆ ಇಂದಿನಿಂದ ಆರ್ ಟಿಜಿಎಸ್ ಮತ್ತು ಎನ್ ಇಎಫ್ ಟಿ ಹಣ ವರ್ಗಾವಣೆ ಮೇಲೆ ಎಲ್ಲ ರೀತಿಯ ಶುಲ್ತವನ್ನುಮನ್ನಾ ಮಾಡುವುದಾಗಿ ಆರ್ ಬಿಐ ಪ್ರಕಟಿಸಿದೆ ಇದೇ ದಿನದಿಂದ ಗ್ರಾಹಕರಿಗೆ ಪ್ರಯೋಜನಗಳನ್ನು ರವಾನಿಸುವಂತೆ ಬ್ಯಾಂಕ್ ಗಳಿಗೆ ಆರ್ಬಿಐ ಸೂಚಿಸಿದೆ ವಹಿವಾಟು ವೆಚ್ಚವು ಎರಡು ಘಟಕಗಳನ್ನು ಒಳಗೊಂಡಿದ್ದು ಒಂದು ಆರ್ ಬಿಐನ ಶುಲ್ತವಾದರೆ ಮತ್ತೊಂದು ಬ್ಕಾಂಕ್ ಸೇವಾ ಶುಲ್ಕವಾಗಿದೆ